ಡಿಜಿಟಲೀಕರಣದಿಂದ ದೇಶದಲ್ಲಿ ಕನಿಷ್ಣ ಸರ್ಕಾರ ಗರಿಷ್ಣ ಆಡಳಿತ ಸಾಧ್ಯವಾಗುತ್ತಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿಕೆ

ತಮಿಳುನಾಡಿನ ತೈಲ ಅನಿಲ ವಲಯದ ಪ್ರಮುಖ ಯೋಜನೆಗಳಿಗೆ ಇಂದು ಪ್ರಧಾನಮಂತ್ರಿ ಅವರಿಂದ ಶಂಕುಸ್ಥಾಪನೆ

ಬ್ರಿಟನ್ ಬ್ರೆಜಿಲ್ ದಕ್ಷಿಣಾ ಆಫ್ರಿಕಾದಿಂದ ಬರುವವರಿಗೆ ಕರ್ನಾಟಕ ಸರ್ಕಾರದಿಂದ ಹೊಸ ಕೊರೋನಾ ಮಾರ್ಗಸೂಚಿ ಬಿಡುಗಡೆ

ವಿಶ್ವಸಂಸ್ಡೆಯ ಭದ್ರತಾ ಮಂಡಳಿ ವಿಚಾರ ಕುರಿತು ಭಾರತ ರಷ್ನಾ ನಡುವೆ ಡಿಜಿ ಮಟ್ಟದ ಮಾತುಕತೆ

ಆಸ್ಟ್ರೇಲಿಯಾ ಓಪನ್ ಟೆನಿಸ್ ನೊವಾಕ್ ಜೊಕೊವಿಚ್ ಸೆಮಿಫೈನಲ್ ಪ್ರವೇಶ ಡಿಜಿಟಲೀಕರಣದಿಂದ ದೇಶದಲ್ಲಿ ಕನಿಷ್ಠ ಸರ್ಕಾರ ಗರಿಷ್ಠ ಆಡಳಿತ ಸಾಧ್ಯವಾಗುತ್ತಿದೆ ಸರ್ಕಾರದ ಪ್ರತಿ ಕಾರ್ಯವನ್ನು ಜನತೆ ಪಾರದರ್ಶಕವಾಗಿ ನೋಡಬಹುದಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ನಾಸ್ಕಾಂ ಟೆಕ್ನಾಲಜಿ ಮತ್ತು ಲೀಡರ್ ಶಿಪ್ ಫೋರಂ ಎನ್ಟಿಎಲ್ಎಫ್ ಅನ್ನು ಉದ್ದೇಶಿಸಿ ವಿಡಿಯೋ ಕಾನ್ವರೆನ್ಪ್ ಮೂಲಕ ಅವರು ಮಾತನಾಡಿದರು ಪಾರದರ್ಶಕತೆ ತಮ್ಮ ಸರ್ಕಾರದ ಉತ್ತಮ ಆದಳಿತದ ಶಕ್ತಿಯಾಗಿದೆ ದೇಶದ ಜನರಿಗೆ ಸರ್ಕಾರದ ಮೇಲೆ ಭರವಸೆ ಹೆಚ್ಚುತ್ತಿದೆ ದೇಶವನ್ನು ಕೆಡಿಮೆ ನಗದು ಸಮಾಜವನ್ನಾಗಿ ಮಾಡಲಾಗುತ್ತಿದೆ ಹೆಚ್ಚು ಹೆಚ್ಚು ದಿಜಿಟಲೀಕರಣವಾದಂತೆ ಕಾಳಧನದ ಬಳಕೆ ಕಡಿಮೆಯಾಗುತ್ತದೆ ಹಾಗೂ ಅದರ ನಿಯಂತ್ರಣ ಸಾಧ್ಯವಾಗುತ್ತದೆ ಆದ್ದರಿಂದ ನಗದು ರಹಿತ ಸಮಾಜವನ್ನು ನಿರ್ಮಾಣ ಮಾಡುವುದು ಕೂಡ ತಮ್ಮ ಸರ್ಕಾರದ ಉದ್ದೇಶವಾಗಿದೆ ಎಂದು ಅವರು ಹೇಳಿದರು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರವು ಕೊರೊನಾ ಲಾಕ್ಡೌನ್ ಸಂದರ್ಭದಲ್ಲಿಯೂ ಕೂಡ ತನ್ನ ಬೆಳವಣಿಗೆಯನ್ನು ಕಾಯ್ಲುಕೊಂಡಿದೆ ಮನೆಯಿಂದಲೇ ಕೆಲಸ ನಿರ್ವಹಿಸುವ ಮೂಲಕ ದೇಶಕ್ಕೆ ಅಭೂತಪೂರ್ವ ಕೊದುಗೆ ನೀಡಿದೆ ಮಾಹಿತಿ ತಂತ್ರಜ್ಞಾನದಲ್ಲಿ ಭದ್ರತೆ ಕಾಪಾದುವುದು ಮಹತ್ತರ ವಿಚಾರ ಅದನ್ನು ಭಾರತದ ಐಟಿ ಕ್ಷೇತ್ರ ಸಮರ್ಥವಾಗಿ ನಿಭಾಯಿಸಿದೆ ಕಳೆದ ಏಳು ವರ್ಷಗಳಲ್ಲಿ ದೇಶದಲ್ಲಿ ಉತ್ಪಾದಿಸಲಾದ ಮಾಹಿತಿ ತಂತ್ರಜ್ಞಾನ ಉತ್ಪನ್ನಗಳನ್ನು ಸರ್ಕಾರ ತನ್ನ ಭಾಗವನ್ನಾಗಿಸಿಕೊಂಡು ಡೇಟಾಗಳನ್ನು ಪ್ರಜೆಗಳ ಉಪಯೋಗಕ್ಕೆ ಒದಗಿಸಲಾಗಿದೆ ಬದ ಹಾಗು ಮಧ್ಯಮ ವರ್ಗದ ಜನರಿಗೆ ಇದರಿಂದ ಪ್ರಯೋಜನವಾಗಿದೆ ಎಂದು ಪ್ರಧಾನಮಂತಿ ಹೇಳಿದರು

ಇದೇ ವೇಳೆ ಅವರು ರಾಮನಾಥಪುರಂ ತೂತುಕುದಿ ನೈಸರ್ಗಿಕ ಅನಿಲ ಕೊಳವೆ ಮಾರ್ಗವನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ ಇದಲ್ಲದೆ ಮನಾಲಿಯ ಚೆನ್ನೈ ಪೆಟ್ರೋಲಿಯಂ ನಿಗಮ ನಿಯಮಿತ ಗ್ಯಾಸೋಲಿನ್ ಡಿಸಲ್ಪರೈಸೇಷನ್ ಫಫಟಕವನ್ನು ರಾಷ್ಟಕ್ಕೆ ಸಮರ್ಪಣೆ ಮಾಡಲಿದ್ದಾರೆ ನಾಗಪಟ್ಟಣಂನಲ್ಲಿ ಕಾವೇರಿ ಜಲಾನಯನ ಸಂಸ್ಕರಣಾ ಘಟಕಕ್ಕೂ ಪ್ರಧಾನಮಂತ್ರಿ ಶಂಕುಸ್ಡಾಪನೆ ನೆರವೇರಿಸಲಿದ್ದಾರೆ ಈ ಯೋಜನೆಗಳಿಂದ ಭಾರಿ ಪ್ರಮಾಣದಲ್ಲಿ ಸಾಮಾಜಿಕ ಆರ್ಥಿಕ ಪ್ರಯೋಜನಗಳಾಗುವ ಜತೆಗೆ ಇದು ದೇಶದ ಆತ್ಮನಿರ್ಭರ್ ಉತ್ತೇಜನಕ್ಕೆ ಇನ್ನಷ್ಟು ಬಲ ನೀಡಲಿದೆ ಕಾರ್ಯಕ್ರಮದಲ್ಲಿ ತಮಿಳುನಾಡು ರಾಜ್ಯಪಾಲರಾದ ಬನ್ವರಿಲಾಲ್ ಪುರೋಹಿತ್ ಮುಖ್ಯಮಂತ್ರಿ ಎಡಪ್ಪಾಡಿ ಪಳನಿಸ್ವಾಮಿ ಮತ್ತು ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನ್ ಉಪಸ್ಥಿತರಿರುವರು

ಇದರಿಂದ ಓಎನ್ಜಿಸಿ ಅನಿಲ ಫೆಟಕಗಳಿಗೆ ಮತ್ತು ಕೈಗಾರಿಕೆಗಳು ಹಾಗೂ ವಾಣಿಜ್ಯ ಗ್ರಾಹಕರಿಗೆ ನೈಸರ್ಗಿಕ ಅನಿಲವನ್ನು ಪೂರ್ವೆಸಲು ಸಹಕಾರಿಯಾಗುತ್ತದೆ

ಇದು ಕಡಿಮೆ ಸಲ್ಪರ್ ಹಾಗೂ ಪರಿಸರಸ್ನೇಹಿ ಗ್ಯಾಸೋಲಿನ್ ಉತ್ವಾದಿಸಲಿದ್ದು ಇದರಿಂದ ಮಾಲಿನ್ಯ ತಗ್ಗಿಸಲು ಮತ್ತು ಶುದ್ದ ಪರಿಸರ ಕಾಯ್ದುಕೊಳ್ಳಲು ನೆರವಾಗಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಅಸ್ಟಾಂನಲ್ಲಿ ವಿಡಿಯೊ ಕಾನ್ವರೆನ್ಸ್ ಮೂಲಕ ಮಹಾಬಾಹು ಬ್ರಹ್ಮಪುತ್ರ ಯೋಜನೆಗೆ ಚಾಲನೆ ನೀಡಲಿದ್ದಾರೆ ಇದೇ ವೇಳೆ ಅವರು ಧುಬ್ರಿ ಪುಲ್ಲಾರಿ ಸೇತುವೆಗೆ ಶಂಕುಸ್ತಾಪನೆ ಮಾದಿ ಮಜುಲಿ ಸೇತುವೆ ನಿರ್ಮಾಣಕ್ಕೆ ಭೂಮಿ ಪೊಜೆ ನೆರವೇರಿಸಲಿದ್ದಾರೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅಸ್ಟಾಂ ಮುಖ್ಯಮಂತ್ರಿ ಸೇರಿದಂತೆ ಹಲವು ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಪುದುಚೆರಿ ಲೆಫ್ಟಿನೆಂಟ್ ಗವರ್ನರ್ ಸ್ಥಾನದಿಂದ ಡಾ ಕಿರಣ್ ಬೇಡಿ ಅವರನ್ನು ತೆರವುಗೊಳಿಸಲಾಗಿದ್ದು ತೆಲಂಗಾಣ ರಾಜ್ಯಪಾಲರಾದ ಡಾ ತಮಿಳ್ಸಾಯಿ ಸುಂದರರಾಜನ್ ಅವರಿಗೆ ಸದ್ಯಕ್ಕೆ ಲೆಫ್ಲಿನೆಂಟ್ ಗವರ್ನರ್ ಹುದ್ದೆಯ ಹೆಚ್ಚುವರಿ ಜವಾಬ್ದಾರಿಯನ್ನು ವಹಿಸಲಾಗಿದೆ ಮುಂದಿನ ವ್ಯವಸ್ಥೆ ಮಾಡುವವರೆಗೆ ಹೆಚ್ಚುವರಿಯಾಗಿ ಜವಾಬ್ದಾರಿ ವಹಿಸಿಕೊಳ್ಳುವಂತೆ ತಮಿಳ್ಸಾಯಿ ಸುಂದರರಾಜನ್ ಅವರಿಗೆ ಸೂಚಿಸಲಾಗಿದೆ ಎಂದು ರಾಷ್ಟಪತಿ ಭವನ ತಿಳಿಸಿದೆ ಪುದುಚೇರಿಯ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಅಲ್ಪಮತಕ್ಕೆ ಕುಸಿದ ಬೆನ್ನಲ್ಲೇ ಈ ನಿರ್ಧಾರ ಪ್ರಕಟಗೊಂಡಿದೆ ಪುದುಚೇರಿ ಮುಖ್ಯಮಂತ್ರಿ ವಿ ನಾರಾಯಣಸ್ವಾಮಿ ಅವರ ಆಪ್ತ ಎ ಜಾನ್ ಕುಮಾರ್ ನಿನ್ನೆ ರಾಜೀನಾಮೆ ನೀಡಿದ್ದಾರೆ

ಬ್ರಿಟನ್ ಬ್ರೆಜಿಲ್ ಹಾಗೂ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬರುವವರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಹೊಸ ಮಾರ್ಗಸೂಚಿಯನ್ನು ಹೊರಡಿಸಿದೆ ಭಾರತದಲ್ಲಿ ದಕ್ಷಿಣ ಆಫ್ರಿಕಾದಿಂದ ಕೊರೊನಾ ಸೋಂಕು ಬಂದ ನಾಲ್ಕು ಪ್ರಕರಣ ಹಾಗೂ ಬ್ರೆಜಿಲ್ನಿಂದ ಬಂದ ಓರ್ವರಲ್ಲಿ ಕೊರೋನಾ ಕಂಡುಬಂದ ಹಿನ್ನೆಲೆಯಲ್ಲಿ ಈ ಮಾರ್ಗಸೂಚಿಯನ್ನು ಪ್ರಕಟಿಸಲಾಗಿದೆ

ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ವಿಚಾರಗಳ ಕುರಿತಂತೆ ಭಾರತ ಮತ್ತು ರಷ್ಯಾ ನಡುವೆ ನಿನ್ನೆ ಮಾಸ್ಕೋದಲ್ಲಿ ದಿಜಿ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆದವು ರಷ್ಯಾದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಅಂತಾರಾಷ್ಟೀಯ ಸಂಸ್ಥೆಗಳ ಇಲಾಖೆಗಳ ನಿರ್ದೇಶಕ ಪೀಟರ್ ಇಲಿಚೆವ್ ಹಾಗೂ ಭಾರತದ ಯುಎನ್ಪಿ ಮತ್ತು ವಿದೇಶಾಂಗ ವ್ಯವಹಾರಗಳ ಶ್ವಂಗಸಭೆಗಳ ಜಂಟಿ ನಿರ್ದೇಶಕ ಪ್ರಕಾಶ್ ಗುಪ್ತ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದರು ಉಭಯ ದೇಶಗಳು ವಿಶ್ವಸಂಸ್ಥೆಯ ವಿಚಾರಗಳ ಕುರಿತ ದ್ವಿಪಕ್ಷೀಯ ಸಂಬಂಧಗಳ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಿದವು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾರ್ಯಸೂಚಿಯನ್ನು ಗಮನದಲ್ಲಿಟ್ಟುಕೊಂಡು ಉಭಯ ದೇಶಗಳು ಪರಸ್ಪರ ಸಹಕಾರ ನೀಡಲು ಒಪ್ಪಿಗೆ ಸೂಚಿಸಿವೆ

ಕಳೆದ ತಿಂಗಳ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಯವರು ಕಲೆ ಸಂಸ್ಕೃತಿ ಮತ್ತು ಕೃಷಿ ಆವಿಷ್ಕಾರ ಕುರಿತು ಪ್ರಸ್ತಾಪಿಸಿದ್ದರು ಸಾರ್ವಜನಿಕರು ನಮೋ ಆಪ್ ಅಥವಾ ಮೈ ಗೌ ಓಪನ್ ಫೋರಮ್ ಮೂಲಕ ತಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಬಹುದಾಗಿದೆ

ಪುರುಷರ ಸಿಂಗಲ್ಲ್ ವಿಭಾಗದ ಕ್ವಾರ್ಟರ್ ಫೈನಲ್ಲ್ ಪಂದ್ಯಗಳಲ್ಲಿಂದು ರಾಫೆಲ್ ನಡಾಲ್ ಮತ್ತು ಸೈಫಾನೋಸ್ ಸಿಸಿಪಾಸ್ ಹಾಗೂ ಆಂಡೆ ರುಬ್ಲೆವ್ ಮತ್ತು ಡ್ಯಾನಿಲ್ ಮೆಡ್ಸೆಡೆವ್ ಮುಖಾಮುಖಿಯಾಗಲಿದ್ದಾರೆ ಸರ್ಬಿಯಾದ ನೊವಾಕ್ ಜೊಕೊವಿಚ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ